ಪಶ್ವಿಮ ಬಂಗಾಳದ ಎಲ್ಲಾ ಕ್ಷೇತ್ರಗಳನ್ನು ಅತಿಸೂಕ್ಷ್ಮ ಎಂದು ಗುರುತಿಸುವಂತೆ ಚುನಾವಣಾ ಆಯೋಗಕ್ಷೆ ಬಿಜೆಪಿ ನಿಯೋಗದಿಂದ ಮನವಿ

ಇದಕ್ಕೂ ಮುನ್ನ ಅಫಿಡವಿಟ್ ಸಲ್ಲಿಸಲು ಅವಕಾಶ ನೀಡುವಂತೆ ಕೇಂದ್ರ ಸರ್ಕಾರ ಮನವಿ ಮಾಡಿದ್ಲು ಸರ್ವೋಚ್ನ ನ್ನಾಯಾಲಯ ಸಮ್ನತಿಸಿತ್ತು ರಫೇಲ್ ಒಪ್ಪಂದ ಕುರಿತಾದ ಶೀರ್ಷನ್ನು ಪರಿಶೀಲಿಸುವಂತೆ ಕೋರಿ ಸಲ್ಲಿಸಿರುವ ಅರ್ಜಿ ಸಂಬಂಧದ ದಾಖಲೆಗಳು ಸೂಕ್ಷ್ಮವಾಗಿದ್ದು ರಾಷ್ಟೀಯ ಭದ್ರತೆ ಮತ್ತು ದೇಶದ ಯುದ್ದ ಸಾಮರ್ಥ್ಯಕ್ಕೆ ಸಂಬಂಧಿಸಿದ್ದಾಗಿದೆ ಎಂದು ನ್ಯಾಯಾಲಯಕ್ಕೆ ಸರ್ಕಾರ ತಿಳಿಸಿದೆ ಮಾಜಿ ಕೇಂದ್ರ ಸಚಿವ ಯಶವಂತ್ ಸಿನ್ವಾ ಅರುಣ್ ಶೌರಿ ಮತ್ತು ವಕೀಲ ಪ್ರಶಾಂತ್ ಭೂಷಣ್ ಸೂಕ್ಷ್ಣ ಮಾಹಿಶಿಯನ್ನು ಬಹಿರಂಗಗೊಳಿಸಿದ್ದಾರೆ ಎಂದು ಅಫಿಡವಿಟ್ನಲ್ಲಿ ಸರ್ಕಾರ ಆರೋಪಿಸಿದೆ ಅರ್ಜಿದಾರರು ಅನಧಿಕೃತವಾಗಿ ಮಾಹಿತಿ ಪಡೆದಿದ್ದು ರಾಷ್ಷದ ಭದ್ರತೆಗೆ ಧಕ್ಷೆಯಾಗಿದೆ ಎಂದು ಸರ್ಕಾರ ಹೇಳಿದೆ ಈ ಮಾಹಿತಿ ಸೋರಿಕೆ ಕುರಿತಂತೆ ಆಂತರಿಕ ತನಿಖೆ ಪ್ರಗತಿಯಲ್ಲಿದೆ ಎಂದು ಸಪ ಅಫಿಡವಿಟ್ನಲ್ಲಿ ತಿಳಿಸಲಾಗಿದೆ ರಫೇಲ್ ಪ್ರಕರಣ ಸಂಬಂಧ ಸರ್ವೋಚ್ಲ ನ್ನಾಯಾಲಯ ನಾಳೆ ವಿಚಾರಣೆ ಆಲಿಸಲಿದೆ

ನಾಳಿನ ಸಭೆಯ ನೇಪಥ್ಯದಲ್ಲೇ ಕಾರಿಡಾರ್ ಜೋಡಣೆ ಕುರಿತಂತೆ ತಾಂತ್ರಿಕ ಮಾತುಕತೆ ನಡೆಸಲು ಭಾರತ ಪ್ರಸ್ತಾವವಿರಿಸಿದೆ

ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರವಿಶಂಕರ್ ಪ್ರಸಾದ್ ಪಶ್ಚಿಮ ಬಂಗಾಳದ ಎಲ್ಲಾ ಕ್ಷೇತ್ರಗಳನ್ನು ಅತಿಸೂಕ್ಷ್ಮ ಎಂದು ಗುರುತಿಸುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಿರುವುದಾಗಿ ಹೇಳಿದರು ಕೋಲ್ತತಾದ ಮಾಜಿ ಆಯುಕ್ತ ರಾಜೀವ್ ಕುಮಾರ್ ಅವರನ್ನು ಚುನಾವಣಾ ಕರ್ತವ್ಲದಿಂದ ತೆಗೆದುಪಾಕುವಂತೆ ಸಹ ಬಿಜೆಪಿ ಆಗ್ರಹಿಸಿದೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಅಪಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ವಿರುದ್ದ ಇಲ್ಲಸಲ್ಲದ ಮಾತುಗಳನ್ನು ಆಡಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಸಹ ಬಿಜೆಪಿ ಆಗ್ರಹಿಸಿದೆ ಎಂದು ಅವರು ತಿಳಿಸಿದರು

ಮತದಾರ ಪಟ್ಲಿಯಲ್ಲಿ ತಮ್ಮ ಹೆಸರು ಇದೆಯೇ ಎಂಬುದನ್ನು ಮತದಾರರು ಮತ್ತೊಮ್ಮ ಪರೀಕ್ಷಿಸಿಕೊಳ್ಳಬೇಕು ಮತ್ತೆ ಮತ್ತೆ ಮತದಾರ ಪಟ್ಲಿಯನ್ನು ಅವಲೋಕಿಸಬೇಕು ಎಂದು ಪ್ರಧಾನಿ ಮನವಿ ಮಾಡಿದ್ಲಾರೆ ಕುಟುಂಬದವರು ಸ್ನೇಹಿತರು ಮತ್ತು ಬಂಧುಗಳು ಪಾಗೂ ಸಹೋದ್ಯೋಗಿಗಳು ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಉತ್ತೇಜನ ನೀಡಬೇಕು ಎಂದು ಪ್ರಧಾನಿ ಕೋರಿದ್ದಾರೆ ಮತದಾನದ ದಿನ ಹೆಚ್ಚು ಉತ್ತುಕರಾಗಿ ಕೆಲಸ ಮಾಡಬೇಕು ಎಂದು ಅವರು ಹೇಳಿದರು

ಎಲ್ಲ ಯುವ ಮತದಾರರು ತಪ್ಪದೆ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಮತ್ತಪ್ಪು ಸಂಪದ್ಲರಿತಗೊಳಿಸಬೇಕೆಂದು ನರೇಂದ್ರ ಮೋದಿ ಹೇಳಿದ್ದಾರೆ

ಲೋಕಸಭಾ ಚುನಾವಣಾ ವೇಳಾಪಟ್ಟ ಪ್ರಕಟವಾಗಿದ್ದು ನೀತಿಸಂಹಿತೆ ಜಾರಿಯಲ್ಲಿದೆ

ದೇವಾಲಯ ಮಸೀದಿ ಚರ್ಚ್ ಸೇರಿದಂತೆ ಪೂಜಾ ಸ್ವಳಗಳನ್ನು ಚುನಾವಣಾ ಪ್ರಜಾರ ವೇದಿಕೆಗಳಾಗಿ ಬಳಸಬಾರದು ಯಾವುದೇ ಸಾಂಸ್ಟತಿಕ ಧಾರ್ಮಿಕ ಸಭೆ ಸಮಾರಂಭ ನಡೆಸಲು ನೀತಿಸಂಹಿತೆ ಅಡ್ಡಿಯಿರುವುದಿಲ್ಲ ಆದರೆ ಇಂತಹ ಸಭೆ ಸಮಾರಂಭಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಭಾಗವಹಿಸಿ ನೀತಿಸಂಹಿತೆಗೆ ಬಾಧಕವಾಗುವ ರೀತಿಯಲ್ಲಿ ಮತದಾರರ ಮೇಲೆ ಪರಿಣಾಮ ಬೀರುವಂತಪ ಯಾವುದೇ ಘೋಷಣೆ ಹೇಳಿಕೆ ಅಥವಾ ಆಶ್ವಾಸನೆ ನೀಡುವಂತಿಲ್ಲ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ

ಆ ವಿಮಾನಗಳ ಕಾರ್ಯಾಚರಣೆಯಲ್ಲಿ ಸೂಕ್ತ ಮಾರ್ಪಾಡು ಮತ್ತು ಸುರಕ್ಷತಾ ಕ್ರಮ ಕೈಗೊಂಡಿರುವುದು ಖಾತ್ರಿಯಾಗುವವರೆಗೆ ಪಾರಾಟ ಸ್ವಗಿತಗೊಳಿಸಲಾಗಿದೆ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತಿಳಿಸಿದೆ ಪ್ರಯಾಣಿಕರ ಸುರಕ್ಷತೆ ಪ್ರಮುಖ ಆದ್ಯತೆಯಾಗಿರುವ ಓನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಈ ಬಗ್ಗೆ ಬೋಯಿಂಗ್ ಕಂಪನಿ ವಿಮಾನ ಮತ್ತು ವಿಮಾನಯಾನ ಹಾಗೂ ನಿರ್ಬಂಧ ಪ್ರಾಧಿಕಾರಗಳ ನಡುವೆ ನಿರಂತರ ಸಂಪರ್ಕ ಹೊಂದಲಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ

ಮಹಾತ್ಮಾ ಗಾಂಧಿ ಅವರ ಕೃತಿಗಳ ಡಿಜೆಟಲ್ ಆವ್ಯಕ್ತಿ ಸಹ ಪ್ರದರ್ಶಿಸಲಾಗಿದೆ ಸಂಸ್ವತಿ ಇತಿಹಾಸ ಮತ್ತು ಭಾರತದ ಜಾನಪದದ ಅನಾವರಣವೂ ಸೇರಿದೆ ಮಹಾತ್ಮಾ ಗಾಂಧಿ ಅವರ ಜೀವನ ಏಕತೆಯ ಪ್ರತಿಮೆ ಮತ್ತು ಭಾರತದ ಇತರ ಸಾಧನೆಗಳ ಮಾಹಿತಿಯೂ ಅಲ್ಲಿ ಲಭ್ಯವಿದೆ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮದಲ್ಲಿನ ಮಹಾತ್ಮಾ ಗಾಂಧಿ ಅವರ ಕೃತಿಗಳ ಸಂಗ್ರಹ ಕಾರ್ಯ ಕುರಿತಂತೆ ವಿಚಾರ ಸಂಕಿರಣ ಸಹ ಲಂಡನ್ ಒಲಂಪಿಯಾದಲ್ಲಿ ಏರ್ಪಾಡಾಗಿದೆ

ಕೈಗಾರಿಕಾ ವಿನ್ಯಾಸಗಳ ಅಂತಾರಾಷ್ಟೀಯ ವರ್ಗೀಕರಣ ಸ್ಥಾಪಿಸುವ ಲೊಕಾರ್ನೋ ಒಪ್ಪಂದಕ್ಕೂ ಸಪ ಅನುಮೋದನೆ ನೀಡಿದೆ ಈ ಒಪ್ಪಂದಗಳಿಂದಾಗಿ ಜಾಗತಿಕ ವರ್ಗೀಕರಣ ವ್ಯವಸ್ಥೆ ಅನುಸರಿಸಲು ಸಾಧ್ಯವಾಗಳಿದೆ

ವಾಷಿಂಗ್ಟನ್ನಲ್ಲಿ ದೈನಂದಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಮೆರಿಕ ಗೃಪ ಇಲಾಖೆ ಉಪವಕ್ತಾರ ರಾಬರ್ಟ್ ಪಲ್ಲಾಡಿನೊ ಪ್ರಾದೇಶಿಕ ಸ್ಥಿರತೆ ಹಾಗೂ ಶಾಂತಿ ಪಾಲನೆಯ ನಿಟ್ಟಿನ ಪರಸ್ಪರ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ಚೀನಾ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಎಂದು ಹೇಳಿದರು ಭಯೋತ್ಪಾದನೆ ಯತ್ನಗಳನ್ನು ತಡೆಗಟ್ಟಲು ಅಮೆರಿಕ ಮತ್ತು ಭಾರತ ಪರಸ್ಪರ ಮೂರಕವಾಗಿ ಕಾರ್ಯನಿರ್ವಹಿಸುತ್ತಿವೆ ಪಾಗೂ ವಿಶ್ವಸಂಸ್ಥೆಯಲ್ಲಿಯೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಪಲ್ಲಾಡಿನೊ ಹೇಳಿದ್ದಾರೆ